ಕೇಂದ್ರ ಸಚಿವರಾದ ರಾಧಾ ಮೋಹನ್ಸಿಂಗ್ ಹರ್ಷವರ್ಧನ್ ಮನೇಕಾ ಗಾಂಧಿ ನರೇಂದ್ರ ಸಿಂಗ್ ತೋಮರ್ ಕೃಷ್ಣಪಾಲ್ ಗುರ್ಜರ್ ಹಾಗೂ ರಾವ್ ಇಂದ್ರಜಿತ್ ಸಿಂಗ್ ದೆಹಲಿ ಬಿಜೆಪಿ ಘಟಕದ ಅಧ್ಯಕ್ಷ ಮನೋಜ್ ತಿವಾರಿ ಜಾರ್ಖಂಡ್ ಫಟಕದ ಅಧ್ಯಕ್ಷ ಲಕ್ಷ್ಮಣ್ ಗಿಲುವಾ ತ್ರಿಕೆಟ್ ಪಟು ಗೌತಮ್ ಗಂಭೀರ್ ಹಾಗೂ ಪ್ರಜ್ಹಾಸಿಂಗ್ ಠಾಕೂರ್ ಭಾರತೀಯ ಜನತಾ ಪಕ್ಷದ ಪ್ರಮುಖ ಹುರಿಯಾಳುಗಳಾಗಿದ್ದಾರೆ ಕಾಂಗ್ರೆಸ್ ನಾಯಕರಾದ ಶೀಲಾದೀಕ್ಷಿತ್ ದಿಗ್ನಿಜಯ್ ಸಿಂಗ್ ಭೂಪಿಂದ್ರಸಿಂಗ್ ಹೂಡಾ ಜ್ಜೋತಿರಾದಿತ್ವ ಸಿಂಧ್ಹ ಬಾಕ್ಸರ್ ವಿಜೇಂದರ್ ಸಿಂಗ್ ಕ್ರಿಕೆಟರ್ ಕೀರ್ತಿ ಅಜಾದ್ ಹಾಗೂ ಗೀತಾ ಕೋರಾ ಸಮಾಜವಾದಿ ಪಕ್ಷದ ಅಧ್ಯಕ್ಷ ಅಖಿಲೇಶ್ ಯಾದವ್ ಮುಂತಾದ ಪ್ರಮುಖ ನಾಯಕರ ರಾಜಕೀಯ ಭವಿಷ್ಣ ನಾಳೆ ನಿರ್ಧಾರವಾಗಲಿದೆ

ಪಂಕಜ್ ಗುಪ್ತಾ ಅತಿಷಿ ದಿಲೀಪ್ ಪಾಂಡೆ ಹಾಗೂ ರಾಫವ್ ಚಡ್ಡಾ ಅವರನ್ನು ಕಣಕ್ಕಿಳಿಸಿದ್ದು ಈ ಕ್ಷೇತ್ರಗಳು ಬಹುಕೋನ ಸ್ಪರ್ಧೆಯ ಕಣಗಳಾಗಿವೆ

ಹಿಸ್ಸಾರ್ನಲ್ಲಿ ತ್ರಿಕೋನ ಸ್ಪರ್ಧೆ ಕಂಡುಬಂದಿದ್ದು ಇಲ್ಲಿ ಜೆಜೆಪಿಯ ದುಷ್ಕಂತ್ ಚೌತಾಲ ಬಿಜೆಪಿಯ ಬ್ರಿಜೆಂದರ್ ಸಿಂಗ್ ಕಾಂಗ್ರೆಸ್ನ ಭವ್ಯ ಬಿಷ್ಣೋಯ್ ಕಣದಲ್ಲಿದ್ದಾರೆ

ಬಿಹಾರದಲ್ಲಿ ವಾಲ್ಮೀಕಿ ನಗರ್ ಶೋಹರ್ ವೈಶಾಲಿ ಗೋಪಾಲ್ಗಂಜ್ ಸಿವಾನ್ ಮಹಾರಾಜ ಗಂಜ್ ಪೂರ್ವ ಮತ್ತು ಪಶ್ಚಿಮ ಚಂಪಾರಣ್ ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ನಡೆಯಲಿದ್ದು

ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆಗೆ ವ್ಯಾಪಕ ಭದ್ರತಾ ವ್ಯವಸ್ಥೆಗಳನ್ನು ಕೈಗೊಳ್ಳಲಾಗಿದೆ ಎಂದು ನಮ್ಮ ಬಾತ್ಷೀದಾರರು ವರದಿ ಮಾಡಿದ್ದಾರೆ

ಬಿಜೆಪಿ ರಾಜ್ಯಾಧ್ಯಕ್ಷ ಲಕ್ಷಣ್ ಗಿಲುವಾ ಹಾಗೂ ಪಿ ಎನ್ ಸಿಂಗ್ ಕೀರ್ತಿ ಅಜಾದ್ ಹಾಗೂ ಗೀತಾ ಕೋರಾ ಕಣದಲ್ಲಿರುವ ಪ್ರಮುಖ ಅಭ್ಯರ್ಥಿಗಳಾಗಿದ್ದಾರೆ

ವಿವಿಧ ರಾಜಕೀಯ ಪಕ್ಷಗಳ ತಾರಾ ಪ್ರಚಾರಕರು ವಿವಿಧ ಸ್ವಳಗಳಲ್ಲಿ ಮತದಾರರ ಮನ ಓಲೈಕೆಗೆ ಮುಂದಾಗಿದ್ದಾರೆ ಬಿಜೆಪಿ ಹಿರಿಯ ನಾಯಕ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಚುನಾವಣಾ ಪ್ರಚಾರದಲ್ಲಿ ಮಾತನಾಡಿ ತಮ್ನ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬಂದರೆ ಜಲ ವಿಷಯಕ್ಕೆ ಸಂಬಂಧಿಸಿದ ವಿವಾದಗಳ ಬಗ್ಗೆ ಪ್ರತ್ಯೇಕ ಸಚಿವಾಲಯವನ್ನು ರಚಿಸುವುದಾಗಿ ಭರವಸೆ ನೀಡಿದರು ಸೋನಾಭದ್ರ ಜಿಲ್ಲೆಯಲ್ಲಿ ಚುನಾವಣಾ ರ್್ಾಲಿ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಈಗಾಗಲೇ ಈ ಜಿಲ್ಲೆ ಜಲ ಹಾಗೂ ವಿದ್ಯುತ್ ಕೊರತೆಯನ್ನು ಎದುರಿಸುತ್ತಿದೆ ಜಿಲ್ಲೆ ಇಡೀ ದೇಶಕ್ಕೆ ವಿದ್ಯುತ್ ಉತ್ಪಾದಿಸಿ ಕೊಡುತ್ತಿದ್ದರೂ ಸ್ಥಳೀಯ ಜನರು ವಿದ್ಲುತ್ ಇಲ್ಲದೇ ಕತ್ತಲಲ್ಲಿ ಜೀವನ ಕಳೆಯುತ್ತಿದ್ದಾರೆ ಇದಕ್ಕೆ ಈ ಹಿಂದಿನ ಸಮಾಜವಾದಿ ಪಕ್ಷ ಹಾಗೂ ಬಿಎಸ್ಪಿ ನೇತೃತ್ವದ ಸರ್ಕಾರಗಳ ದುರಾಡಳಿತವೇ ಕಾರಣ ಎಂದು ದೂರಿದರು ಕೇಂದ್ರ ಸರ್ಕಾರದ ವಿಶೇಷ ಪ್ರಯತ್ನದಿಂದಾಗಿ ಪೂರ್ವಾಂಚಲ ಪ್ರದೇಶ ಅಭಿವೃದ್ದಿ ನಕಾಶೆಯಲ್ಲಿ ಕಂಡುಬರುತ್ತಿದ್ದು ಈ ಪ್ರದೇಶದಲ್ಲಿ ಹಲವು ಅಭಿವೃದ್ದಿ ಯೋಜನೆಗಳನ್ನು ಮೊದಲ ಬಾರಿಗೆ ಚಾಲನೆ ನೀಡಲಾಗಿದೆ ಎಂದರು ಕಾಂಗ್ರೆಸ್ ನಾಯಕ ಸ್ನಾಮ್ ಪಿತ್ರೋಡ ಅವರು ಸಿಖ್ ವಿರೋಧಿ ಗಲಭೆ ನಡೆದದ್ದು ನಡೆದು ಹೋಗಿದೆ ಎಂದು ಹೇಳಿದ್ದಾರೆ ಇದು ಕಾಂಗ್ರೆಸ್ನ ಅಹಂಕಾರವನ್ನು ತೋರಿಸುತ್ತದೆ ಇಂತಹ ಅಹಂಕಾರಿಗಳಿಗೆ ಶಿಕ್ಷೆಯಾಗಬೇಕು ಎಂದು ಮನವಿ ಮಾಡಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಉತ್ತರ ಪ್ರದೇಶದ ಗಾಜಿಪುರದಲ್ಲಿಂದು ಚುನಾವಣಾ ರ್ನಾಲಿ ನಡೆಸಲಿದ್ದಾರೆ

ಕಾಂಗ್ರೆಸ್ನ ರಾಹುಲ್ ಗಾಂಧಿ ಮಧ್ಯಪ್ರದೇಶದ ಶಾಜಾಮರ್ನಲ್ಲಿ ನಂತರ ದರ್ ಹಾಗೂ ಖರಗೋನೆಯಲ್ಲಿ ಪ್ರಚಾರದಲ್ಲಿ ಪಾರ್ಗೊಳ್ಳಲಿದ್ದಾರೆ

ವಿದ್ಯುನ್ನಾನ ಮತಯಂತ್ರ ವಿವಿಪ್ಲಾಟ್ಗಳು ಹಾಗೂ ಚುನಾವಣಾ ಮತ ಎಣಿಕೆಗೆ ಸಂಬಂಧಿಸಿದ ವಿವಿಧ ವಿಷಯಗಳನ್ನು ಈ ಅವಧಿಯಲ್ಲಿ ಅಧಿಕಾರಿಗಳಿಗೆ ತರಬೇತಿ ನೀಡಲಾಯಿತು

ಅಮೆರಿಕದ ಹರಿಝೋನದಲ್ಲಿರುವ ಮೀಸಾ ಬೋಯಿಂಗ್ ತಯಾರಿಕಾ ಫಟಕದಲ್ಲಿ ಏರ್ ಮಾರ್ಷಲ್ ಎ ಎಸ್ ಬುಟೊಲಾ ಹೆಲಿಕಾಪ್ಟರ್ನ್ನು ನಿನ್ನೆ ಸ್ವೀಕರಿಸಿದರು

ಇದೇ ವರ್ಷ ಜುಲೈನಲ್ಲಿ ಹೆಲಿಕಾಪ್ಸರ್ಗಳ ಮೊದಲ ಕಂತು ಭಾರತಕ್ಕೆ ರವಾನೆಯಾಗಲಿವೆ ಇವು ಭೂ ಸೇನಾ ಪಡೆಗಳು ನಡೆಸಲಿರುವ ಜಂಟ ಕಾರ್ಯಾಚರಣೆಯಲ್ಲಿ ಮಹತ್ವದ ಪಾತ್ರ ವಹಿಸುವ ಸಾಧ್ಯತೆಯಿದೆ ಭಾರತೀಯ ವಾಯುಪಡೆಯ ಹೆಲಿಕಾಪ್ಟರ್ಗಳನ್ನು ಆಧುನೀಕರಣಗೊಳಿಸುವ ನಿಟ್ಟಿನಲ್ಲಿ ಈ ಹೆಲಿಕಾಪ್ಟರ್ ಸೇರ್ಪಡೆ ಮಹತ್ವದ ಹೆಜ್ಜೆಯಾಗಿದೆ ಮೀಸಲಾತಿ ಆಧಾರದ ಮೇಲೆ ಬಡ್ತಿ ಹೊಂದಿರುವ ಸರ್ಕಾರಿ ನೌಕರರಿಗೆ ತತ್ಪರಿಣಾಮ ಜೇಷ್ಠತೆ ವಿಸ್ತರಿಸುವ ಕರ್ನಾಟಕ ಸರ್ಕಾರದ ನೂತನ ಕಾಯ್ದೆಯನ್ನು ಸುಪ್ರೀಂಕೋರ್ಟ್ ಇಂದು ಎತ್ತಿ ಹಿಡಿದಿದೆ ಕಾಯ್ದೆಯ ಸಿಂಧುತ್ವ ಪ್ರಶ್ನಿಸಿ ಬಿ

ಪವಿತ್ರಾ ಮತ್ತಿತರರು ಸಲ್ಲಿಸಿದ್ದ ಮೇಲ್ಮನವಿ ಕುರಿತ ತೀರ್ಪನ್ನು ಇಂದು ಪ್ರಕಟಿಸಿದ ನ್ಯಾಯಮೂರ್ತಿ ಡಿ

ಕೆನೆ ಪದರದ ತತ್ವವೂ ಈ ಕಾಯ್ದೆಯ ಜಾರಿಯಲ್ಲಿ ಅನ್ವಯವಾಗದು ಪರಿಶಿಷ್ಟ ಜಾತಿ ಮತ್ತು ಪಂಗಡಕ್ಕೆ ಸೇರಿರುವ ಗ್ರೂಪ್ ಡಿ ಹಂತದ ಸಿಬ್ಬಂದಿಗೆ ಮೀಸಲಾತಿ ನೀಡುವಾಗ ಮಾತ್ರ ಈ ತತ್ವ ಅನ್ವಯಿಸಬಹುದು ಆದರೆ ತಕ್ಷರಿಣಾಮದ ಜೇಷ್ಠತೆ ವಿಸ್ತರಿಸುವ ಕಾಯ್ದೆ ಆಗಿರುವುದರಿಂದ ಕೇವಲ ಉನ್ನತ ಮಟ್ಟದ ಅಧಿಕಾರಿಗಳು ಇದರ ಲಾಭ ಪಡೆಯುವುದರಿಂದ ಕಾಯ್ದೆಯನ್ನು ಮಾನ್ಯ ಮಾಡಲಾಗಿದೆ ಎಂದು ನ್ಯಾಯಮೂರ್ತಿ ಚಂದ್ರಚೂಡ್ ತೀರ್ಷಿನಲ್ಲಿ ತಿಳಿಸಿದ್ದಾರೆ

ಈ ದಿನ ಅಂಗವಾಗಿ ರಾಷ್ಟಪತಿ ರಾಮನಾಥ್ ಕೋವಿಂದ್ ವಿಜ್ಞಾನಿ ಸಮುದಾಯಕ್ಕೆ ಶುಭಾಶಯ ಕೋರಿದ್ದಾರೆ

ಹೈದ್ರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಾಳೆ ಐಪಿಎಲ್ ಕ್ರಿಕೆಟ್ ಫೈನಲ್ ಪಂದ್ಯ ನಡೆಯಲಿದೆ

ಚೆನ್ನೈನಲ್ಲಿ ನಡೆದ ಮೊದಲ ಅರ್ಹತಾ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ತಂಡವು ಜಯ ಸಾಧಿಸಿ ಫೈನಲ್ ಹಂತ ಪ್ರವೇಶಿಸಿತು